ಸಲ್ಲಿಕೆ

ಇಂದು ವಿಶ್ವ ಹೃದಯ ದಿನ ಹೃದಯ ಸಂಬಂಧಿ ರೋಗಗಳ ಬಗ್ಗೆ ಜನಜಾಗೃತಿ

ದೇವರು ನಿರಂಜನ ನಿರಾಕಾರ ಅವನನ್ನು ಕಲ್ಪಿಸಿಕೊಳ್ಳಬೇಕು ಎಂದು ಗಾಂಧೀಜಿ ತಮ್ಮ ಭಾಷಣದಲ್ಲಿ ಹೇಳಿದ್ದಾರೆ

ಶಿರಾ ವಿಧಾನಸಭಾ ಕ್ಷೇತ್ರವನ್ನು ಪ್ರತಿನಿಧಿಸುತ್ತಿದ್ದ ಬಿ ಸತ್ಯನಾರಾಯಣ ಅವರ ಅಕಾಲಿಕ ನಿಧನದಿಂದ ಕ್ಷೇತ್ರ ತೆರವಾಗಿತ್ತು ರಾಜರಾಜೇಶ್ವರಿ ವಿಧಾನಕ್ಷೇತ್ರದಲ್ಲಿ ಮುನಿರತ್ನ ಅವರು ತಮ್ಮ ಶಾಸಕ ಸ್ಥಾನಕ್ಷೆ ರಾಜೀನಾಮೆ ನೀಡಿದ್ದು ಪಾಗೂ ಚುನಾವಣಾ ಅಕ್ರಮ ದೂರಿನ ಹಿನ್ನೆಲೆ ಉಪಚುನಾವಣೆ ನಡೆದಿರಲಿಲ್ಲ

ಆಗ್ನೇಯ ಪದವೀಧರ ಕ್ಷೇತ್ರ ಪಶ್ಚಿಮ ಪದವೀಧರ ಕ್ಷೇತ್ರ ಮತ್ತು ಈಶಾನ್ಯ ಶಿಕ್ಷಕರ ಕ್ಷೇತ್ರ ಹಾಗೂ ಬೆಂಗಳೂರು ಶಿಕ್ಷಕರ ಕ್ಷೇತ್ರಗಳಿಗೆ ಚುನಾವಣೆ ನಡೆಯಲಿದೆ ಈ ಕ್ಷೇತ್ರಗಳನ್ನು ಪ್ರತಿನಿಧಿಸುತ್ತಿದ್ದ ಆರ್ ಚೌಡರೆಡ್ಡಿ ತೊಪಲ್ಲಿ ಎಸ್

ರಾಜ್ಯದಲ್ಲಿ ತಾಲಾ ಕಾಲೇಜು ಆರಂಭದ ಕುರಿತು ಇನ್ನು ಯಾವುದೇ ನಿರ್ಧಾರ ಕೈಗೊಂಡಿಲ್ಲ ಸದ್ದಕ್ಕೆ ತಾಲೆ ಕಾಲೇಜುಗಳನ್ನು ಪೂರಂಭ ಮಾಡುವ ಯೋಚನೆಯು ಸರ್ಕಾರದ ಮುಂದೆ ಇಲ್ಲ ಎಂದು ಪೂಥಮಿಕ ಹಾಗೂ ಪ್ರೌಢಶಿಕ್ಷಣ ಸಚಿವ ಎಸ್ ಸುರೇಶಕುಮಾರ್ ಸ್ಪಪ್ಪಪಡಿಸಿದ್ದಾರೆ ಈ ಬಗ್ಗೆ ತಮ್ಮ ಫೇಸ್ಬುಕ್ನಲ್ಲಿ ಮಾಹಿತಿ ನೀಡಿರುವ ಅವರು ಈ ಕುರಿತು ಶಾಸಕರು ಸಂಸದರು ಮತ್ತು ಇತರೆ ಜನಪ್ರತಿನಿಧಿಗಳ ಅಭಿಪ್ರಾಯಗಳನ್ನು ಆಹ್ವಾನಿಸಿದ್ದೇನೆ ಜೊತೆಗೆ ಶಿಕ್ಷಕ ಸಂಘಟನೆಗಳು ಹಾಗೂ ಶಿಕ್ಷಣ ತಜ್ಞರೊಂದಿಗೆ ಸಂವಾದ ನಡೆಸುತ್ತಿದ್ದೇನೆ ಎಂದು ಹೇಳಿದ್ದಾರೆ ರಾಜ್ಯದ ಶಾಲಾ ಕಾಲೇಜು ಪೂರಂಭ ಮಾಡುವ ದಿನಾಂಕದ ಯಾವುದೇ ನಿರ್ಧಾರ ಕೈಗೊಂಡಿಲ್ಲ ಈ ಬಗ್ಗೆ ಮೋಷಕರು ಆತಂಕಗೊಳ್ಳುವ ಅಗತ್ಯವಿಲ್ಲ ಎಂದು ಸುರೇಶಕುಮಾರ್ ತಿಳಿಸಿದ್ದಾರೆ

ಜಲಜೀವನ್ ಯೋಜನೆಯನ್ನು ದೇಶದ ಎಲ್ಲರಿಗೂ ಕುಡಿಯುವ ನೀರು ಒದಗಿಸುವ ಗುರಿಯೊಂದಿಗೆ ಆರಂಭಿಸಲಾಗಿದ್ದು ಯೋಜನೆಗೆ ಮೀಸಲಾದ ಎಲ್ಲಾ ಹಣದ ಸದ್ದಿನಿಯೋಗವಾಗುತ್ತಿದೆ ಎಂದ ಪ್ರಧಾನಿ ಗ್ರಾಮದ ನೀರಿಗೆ ಸಂಬಂಧಿಸಿದ ಯೋಜನೆಗಳ ಕುರಿತಾದ ನಿರ್ಧಾರವನ್ನು ಗ್ರಾಮಪಂಚಾಯತಿಗಳೇ ತೆಗೆದುಕೊಳ್ಳಲಿವೆ ಎಂದರು ವಿಶ್ವಾದ್ಯಂತ ಇಂದು ಹೃದಯದ ಆರೋಗ್ಕ ಜಾಗೃತಿ ದಿನವನ್ನು ಆಚರಿಸಲಾಗುತ್ತಿದೆ ಪೃದಯ ರೋಗಗಳು ಮತ್ತು ಆದರಿಂದ ಉಂಟಾಗಬಹುದಾದ ಹಲವು ಆರೋಗ್ಯ ಸಮಸ್ಥೆಗಳ ಬಗ್ಗೆ ಜನಜಾಗೃತಿ ಮೂಡಿಸುವುದು ಈ ದಿನಾಚರಣೆಯ ಪ್ರಮುಖ ಉದ್ದೇಶವಾಗಿದೆ ವಿಶ್ವ ಹೃದಯ ತಜ್ಞರ ಒಕ್ಕೂಟ ಕ್ರಿ ಶ

ನಡಿಗೆ ದೇಹಾರೋಗ್ಯ ಪಾಲನೆಯ ಮಹತ್ವ ವಿವರಿಸುವ ವಿಜಾರ ಸಂಕಿರಣ ವಿಜ್ಞಾನ ಮೇಳ ಪ್ರದರ್ಶನಗಳನ್ನು ಹಾಗೂ ಮ್ಕಾರಥಾನ್ಗಳನ್ನು ಈ ದಿನಾಚರಣೆಯ ಪ್ರಯುತ್ತ ಆಯೋಜಿಸಲಾಗುತ್ತದೆ ಆರೋಗ್ಕಕರ ಆಹಾರ ಸೇವನೆ ವ್ಕಾಯಾಮ ಮಾಡುವುದು ಹಾಗೂ ಧೂಮಪಾನ ಮದ್ದಪಾನಗಳಿಂದ ದೂರವಿರುವುದು ಪೃದಯದ ಆರೋಗ್ಯ ರಕ್ಷಣೆಯ ಸೂತ್ರಗಳಾಗಿವೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ ಸಣ್ಣ ರೈತರಿಗೂ ಆನುಕೂಲವಾಗುವಂತಹ ಕೃಷಿ ಕಾಯ್ದೆಯನ್ನು ಆನುಷ್ಠಾನಕ್ಕೆ ತಂದಿದೆ ಆದರೆವಿಪಕ್ಷಗಳು ವಿನಾಕಾರಣ ಕಾಯ್ದೆಯನ್ನು ವಿರೋಧಿಸುತ್ತಿವೆ

ಪಾಟೀಲ್ ಹೇಳಿದ್ದಾರೆ ಹಾವೇರಿ ಜಿಲ್ಲೆ ಹಿರೇಕೆರೂರಿನಲ್ಲಿ ಸುದ್ವಿಗಾರರೊಂದಿಗೆ ಮಾತನಾಡಿದ ಸಚಿವರು ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಎಪಿಎಂಸಿ ಕಾಯ್ದೆ ತಿದ್ದುಪಡಿ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದು ಈಗ ಹೇಳುವುದೊಂದು ಮಾಡುವುದು ಇನ್ನೊಂದು ಎಂಬಂತೆ ವರ್ತಿಸುತ್ತಿದೆ ಎಂದು ಹೇಳಿದರು

ಮಹಿಳೆಯರಿಗಾಗಿ ಸರ್ಕಾರ ಜಾರಿಗೆ ತಂದಿರುವ ಯೋಜನೆಗಳನ್ನು ಅರ್ಹರಿಗೆ ತಲುಪಿಸುವುದರ ಜೊತೆಗೆ ಸಂಕಷ್ಟದಲ್ಲಿರುವ ಮಹಿಳೆಯರಿಗೆ ಕೇಂದ್ರ ಸರ್ಕಾರದ ಸ್ವಾಧಾರ ಗೃಹ ಯೋಜನೆ ಮೂಲಕ ಮಹಿಳೆಯರ ಸಮಸ್ಯೆಗಳನ್ನು ಆಲಿಸಿ ಪರಿಹಾರ ಒದಗಿಸುವಂತೆ ಯಾದಗಿರಿ ಜಿಲ್ಲಾಧಿಕಾರಿ ಡಾ

ರಾಗಪ್ರಿಯಾ ಅಧಿಕಾರಿಗಳಿಗೆ ಸೂಜಿಸಿದ್ದಾರೆ ಯಾದಗಿರಿಯಲ್ಲಿಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಇಲಾಖೆ ಹಮ್ಮಿಕೊಂಡಿದ್ದ ಕೇಂದ್ರ ಸರ್ಕಾರದ ಸ್ನಾಧಾರ ಗ್ರಹ ಯೋಜನಾ ಸಮಿತಿ ಸಭೆಯಲ್ಲಿ ಮಾತನಾಡಿದ ಅವರು ಉದ್ಯೋಗಿನಿ ಯೋಜನೆಯಡಿ ಎಲ್ಲ ವರ್ಗದ ನಿರ್ಗತಿಕ ಮಹಿಳೆಯರು ಸ್ವಾವಲಂಬಿ ಜೀವನ ನಡೆಸಲು ಮತ್ತು ಸ್ವಯಂ ಉದ್ಕೋಗ ಕೈಗೊಳ್ಳಲು ಮಾಹಿತಿ ತಲುಪಿಸಬೇಕು ಎಂದು ಅವರು ಹೇಳಿದರು

ನಾಯಕ್ ಹೇಳಿದ್ದಾರೆ

ಭಾರತೀಯ ಸಾಂಪ್ರಾದಾಯಿಕ ಶಿಕ್ಷಣದ ಮೂಲ ಉದ್ದೇಶ ವ್ಯಕ್ತಿಕ್ವ ನಿರ್ಮಾಣವೇ ಹೊರತು ಅಕ್ಷರಗಳು ಸಂಖ್ವೆಗಳನ್ನು ಕಲಿಸುವುದಲ್ಲ ಎಂದು ಅಭಿಪ್ರಾಯಪಟ್ಟರು

ತಮಿಳುನಾಡು ಮಹಾರಾಷ್ಟ ತೆಲಂಗಾಣ ಹಾಗೂ ಪರ್ಯಾಣ ರಾಜ್ಯಗಳು ಈ ಅನುಮೋದನೆ ಪಡೆದಿರುವ ಇತರ ರಾಜ್ಯಗಳಾಗಿವೆ ದೇಶದ ಇನ್ನುಳಿದ ರಾಜ್ಯ ಹಾಗೂ ಕೇಂದ್ರಾಡಳತಗಳಿಗೆ ಬೆಂಬಲ ಬೆಲೆ ಯೋಜನೆಯಡಿ ಒಂದು ವೇಳೆ ಈ ಉತ್ಪನ್ನಗಳಿಗೆ ಮಾರುಕಟ್ಟೆ ಬೆಲೆಗಳು ಕನಿಷ್ಠ ಬೆಂಬಲ ಬೆಲೆಗಿಂತ ಕಡಿಮೆಯಾದಲ್ಲಿ ಮನವಿ ಆಧರಿತ ಅನುಮೋದನೆ ದೊರೆಯಲಿದೆ ಇದೀಗ ಭೂತಾನ್ ಕಲಾವಿದರು ಪಾಡಿರುವ ಬಾಮ ಅವರ ನೆಚ್ಚಿನ ಭಜನೆ ವೈಷ್ಟವೊ ಜನತೊ ವನ್ನು ಆಲಿಸೋಣ